ವಿವಾದ ಮುಕ್ಷ ಭೂ ನೋಂದಣಿಗಾಗಿ ಸಮಗ್ರ ಕಾನೂನು ಜಾರಿಗೆ ಉಪ ರಾಷ್ಟಪತಿ ಎಂ

ಅತೃಪ್ತರ ಮನವೊಲಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬೆಂಗಳೂರಿನಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕರು ಅತೃಪ್ತ ಶಾಸಕರೊಂದಿಗೆ ಸಂಪರ್ಕದಲ್ಲಿದ್ದು ಅವರ ರಾಜೀನಾಮೆಯನ್ನು ಹಿಂಪಡೆಯುವಂತೆ ಮನವೊಲಿಸಲಾಗುತ್ತಿದೆ ಎಂದರು ಈ ಮಧ್ಯೆ ಬಿಜೆಪಿ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಜೆಡಿಸ್ ಮ್ನೆತ್ರಿಸರ್ಕಾರದಲ್ಲಿ ಉಂಟಾಗಿರುವ ಬಿಕ್ಟನಲ್ಲಿ ನಮ್ನ ಯಾವುದೇ ಪಾತ್ರ ಇಲ್ಲ ನಾವು ಎಲ್ಲವನ್ನೂ ಗಮನಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಏಳು ಬಾರಿ ಶಾಸಕರಾಗಿರುವ ರಾಮಲಿಂಗಾ ರೆಡ್ಡಿ ಕೂಡ ನಿನ್ನೆ ರಾಜೀನಾಮೆ ನೀಡಿದ್ದು ತಾವು ಪಕ್ಷಕ್ಕೆ ರಾಜೀನಾಮೆ ನೀಡಿಲ್ಲ ಕೇವಲ ಶಾಸಕ ಸ್ವಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅಮೆರಿಕದಿಂದ ಹೊರಟದ್ದು ಇಂದು ಸಂಜೆ ಬೆಂಗಳೂರಿಗೆ ತಲುಪುವ ನಿರೀಕ್ಷೆ ಇದೆ ಶಾಸಕರು ನೀಡಿರುವ ರಾಜೀನಾಮೆಯನ್ನು ಮಂಗಳವಾರ ಪರಿಶೀಲಿಸುವುದಾಗಿ ಸ್ವೀಕರ್ ರಮೇಶ್ ಕುಮಾರ್ ನಿನ್ನೆ ತಿಳಿಸಿದ್ದಾರೆ

ಈ ತಿಂಗಳ ಒಂದರಂದು ಪೂರಂಭವಾದ ಜಲಶಕ್ತಿ ಅಭಿಯಾನದ ಮೊದಲ ಹಂತದ ಭಾಗವಾಗಿ ಈ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದ್ದು

ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ಅವರು ರಸಗೊಬ್ಬರ ಸಹಾಯಧನ ಹೆಚ್ಚಳವು ನೇರ ಹಣ ವರ್ಗಾವಣೆಯ ಮೂಲಕ ರೈತರಿಗೆ ಸಹಾಯಧನ ವರ್ಗಾವಣೆಯಲ್ಲಿ ದಕ್ಷತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ತಿಳಿಸಿದರು

ಭೂ ಕರಾರು ವರ್ಗಾವಣೆ ಮತ್ತು ನೋಂದಣಿಗಳನ್ನು ವಿವಾದಮುಕ್ತಗೊಳಿಸಲು ಸಮಗ್ರ ಮತ್ತು ಮಾದರಿ ಕಾನೂನು ತರುವ ಅಗತ್ತವಿದೆ ಎಂದು ಉಪ ರಾಷ್ಷಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ ಭೂ ದಾಖಲೆಗಳನ್ನು ಡಿಜೆಟಲೀಕರಣಗೊಳಿಸಬೇಕು ಇದರಿಂದ ಪ್ರತಿ ವ್ಯವಹಾರ ಕೂಡ ವ್ಯಾಜ್ಯ ಮುಕ್ತವಾಗುತ್ತದೆ ಎಂದು ಹೇಳಿದ್ದಾರೆ ಹಿಮಾಚಲ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಬಿ

ಅಗರ್ವಾಲ್ ಬರೆದ ಭೂ ನೋಂದಣಿ ಜಾಗತಿಕ ಅಭ್ಯಾಸಗಳು ಮತ್ತು ಭಾರತಕ್ಕೆ ಪಾಠಗಳು ಎಂಬ ಕೃತಿಯನ್ನು ನವದೆಹಲಿಯಲ್ಲಿ ಅವರು ಬಿಡುಗಡೆ ಮಾಡಿ ಮಾತನಾಡಿದರು

ಭ್ರಷ್ಟಾಚಾರವನ್ನು ತೊಡದುಹಾಕಲು ಜನರು ಮತ್ತು ನೋಂದಣಿ ಸೇರಿದಂತೆ ಭೂ ಸಮಸ್ಥೆಗಳನ್ನು ನಿರ್ವಹಿಸುವ ಅಧಿಕಾರಿಗಳ ನಡುವೆ ಕನಿಷ್ಠ ಸಂಪರ್ಕ ಇರಬೇಕು ಕಾರ್ಯವಿಧಾನಗಳನ್ನು ಸರಳಗೊಳಿಸುವ ಹಾಗೂ ಅವುಗಳನ್ನು ಸಂಪೂರ್ಣವಾಗಿ ಪಾರದರ್ಶಕಗೊಳಿಸುವ ದಿಕ್ಕಿನಲ್ಲಿ ಸಾಗಬೇಕು ಎಂದು ಉಪರಾಷ್ಟಪತಿ ವೆಂಕಯ್ಖನಾಯ್ದು ಅವರು ರಾಜ್ವಗಳು ಕೇಂದ್ರ ಸರ್ಕಾರಕ್ಷೆ ಕರೆ ನೀಡಿದರು ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ದಿವ್ಲಾಂಗ ಜನರಿಗೆ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ವಾತಾವರಣವನ್ನು ಸೃಷ್ಟಿಸಲು ಶ್ರಮಿಸುತ್ತಿದೆ ಎಂದು ಇಲಾಖೆಯ ರಾಜ್ಯ ಸಚಿವ ರಾಮ್ದಾಸ್ ಅಠವಳೆ ತಿಳಿಸಿದ್ದಾರೆ ನಿನ್ನೆ ಗುವಾಹತಿಗೆ ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು ತಮ್ಮ ಸಚಿವಾಲಯದ ವಿವಿಧ ಯೋಜನೆಗಳ ಅನುಷ್ಣಾನವನ್ನು ಪರಿಶೀಲಿಸಿದರು ಅಸ್ಪಾಂನಲ್ಲಿ ಸುಮಾರು ನಾಲ್ಲು ಲಕ್ಷಕ್ಕೂ ಹೆಚ್ಚು ದಿವ್ಲಾಂಗರು ಇರುವುದಾಗಿ ಅವರು ತಿಳಿಸಿದರು

ದಿವ್ಯಾಂಗ ಜನರ ಕಲ್ಯಾಣಕ್ಕಾಗಿ ತಮ್ಮ ಸಚಿವಾಲಯ ಬದ್ದವಾಗಿದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಅರೆ ಸರ್ಕಾರಿ ಸೇವೆಗಳಲ್ಲಿನ ಮೀಸಲಾತಿಯನ್ನು ಹೆಚ್ಚಿಸಿರುವುದಾಗಿ ತಿಳಿಸಿದರು ಕೇಂದ್ರ ಸರ್ಕಾರ ಇಟಾನಗರದಲ್ಲಿ ಶೀಘವೇ ಉತ್ಪಷ್ಟವಾದ ಮೂರು ಕ್ರೀಡಾ ಕೇಂದ್ರಗಳನ್ನು ಸ್ವಾಪಿಸಲಿದೆ ಎಂದು ಕೇಂದ್ರ ಕ್ರೀಡಾ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ತಿಳಿಸಿದ್ಗಾರೆ ಅರುಣಾಚಲ ಪ್ರದೇಶದಲ್ಲಿ ನಿನ್ನೆ ಅವರು ಆ ರಾಜ್ಯದ ಕ್ರೀಡಾ ಮೂಲ ಸೌಕರ್ಯಗಳ ಕುರಿತಂತೆ ಅಲ್ಲಿನ ಸರ್ಕಾರದೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಸಮರ ಕಲೆಗಳು ವೈಟ್ ಲಿಫ್ಲಿಂಗ್ ಮತ್ತು ಬಾಕ್ಸಿಂಗ್ಗಳಿಗಾಗಿ ಈ ಮೂರು ಕೇಂದ್ರಗಳನ್ನು ಸ್ವಾಪಿಸಲಾಗುವುದು ಎಂದು ಹೇಳಿದರು

ಪ್ರತಿಭಟನಕಾರರ ಬೇಡಿಕೆಗಳನ್ನು ಆಡಳಿತಾರೂಢ ಸೇನಾ ಸಮಿತಿ ಒಪ್ಪಿಕೊಂಡಿರುವುದರಿಂದ ಸುಡಾನ್ನಲ್ಲಿ ರಾಜಕೀಯ ಬಿಕ್ಕಟ್ಟು ಈಗ ಅಂತ್ಯಗೊಂಡಿದೆ ಸ್ವಾತಂತ್ರ್ಯ ಮತ್ತು ಬದಲಾವಣೆಗಾಗಿ ಮೈತ್ರಿ ಹಾಗೂ ಸೇನಾ ಸಮಿತಿಯು ಜಂಟ ಆಡಳಿತ ಮಂಡಳಿಯನ್ನು ರಚಿಸಲು ಒಪ್ಪಿಕೊಂಡಿದೆ ಇದು ಪರಿವರ್ತನೆಯ ನಾಗರಿಕ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಲಿದೆ

ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಈ ತಿಂಗಳಾಂತ್ಯದಲ್ಲಿ ನಡೆಸಲು ಉದ್ದೇಶಿಸಿದ್ದ ರಾಷ್ಟವ್ಯಾಪಿ ಅಸಹಕಾರ ಚಳವಳಿಯನ್ನು ರದ್ದುಪಡಿಸಲು ಸ್ವಾತಂತ್ರ್ಯ ಮತ್ತು ಬದಲಾವಣೆಗಾಗಿ ಮೈತ್ರಿ ಸಮಿತಿ ನಿರ್ಧರಿಸಿದೆ ನಾಗರಿಕ ಅಸಹಕಾರ ಚಳವಳಿ ರದ್ದುಗೊಂಡಿರುವುದನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿರುವ ಅಹ್ಲದ್ ಅಲ್ ರಬೀ ಮತ್ತು ಖಾಲಿದ್ ಉಮರ್ ದೃಢಪಡಿಸಿದ್ದಾರೆ

ಜಮ್ಮ ಕಾಶ್ನೀರದಲ್ಲಿ ಈ ತಿಂಗಳ ಒಂದರಂದು ಆರಂಭಗೊಂಡ ಅಮರನಾಥ ಯಾತ್ರೆಯಲ್ಲಿ

ಯಾತ್ರೆಯ ಆರನೇ ದಿನವಾದ ನಿನ್ನೆ

ಶ್ರೀ ಅಮರನಾಥ್ಜಿ ದೇವಾಲಯ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉಮಾಂಗ್ ನರುಲಾ ಅವರು ವಿವಿಧ ಯಾತ್ರಾ ಶಿಬಿರಗಳಲ್ಲಿ ಕೈಗೊಳ್ಳಲಾಗಿರುವ ಸಿದ್ದತೆ ಯಾತ್ರೆಯ ಮಾರ್ಗದಲ್ಲಿ ನೈರ್ಮಲ್ಯ ಮತ್ತು ಸ್ವಚ್ದತೆಗೆ ಸಂಬಂಧಿಸಿದ ವಿಷಯಗಳ ಪರಿಶೀಲನೆ ನಡೆಸಿದರು ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮದ ಭಾಗವಾಗಿ ಹೆಚ್ಚಿನ ಯಾತ್ರಾರ್ಥಿಗಳನ್ನು ತಲುಪಲು ಡಿಜಿಟಲ್ ತಂತ್ರಜ್ಞಾನವನ್ನು ಅನುಷ್ಠಾನಗೊಳಿಸಲು ಸೌದಿ ಅರೇಬಿಯಾದ ಭಾರತೀಯ ಹಜ್ ಮಿಷನ್ ಅನುಮೋದನೆ ನೀಡಿದೆ ಹಜ್ ತಂತ್ರಾಂಶವನ್ನು ಜಾರಿಗೆ ತರುವ ಮೂಲಕ ಸೌದಿ ಅರೇಬಿಯಾದ ಭಾರತೀಯ ರಾಯಭಾರಿಗಳು ಹಜ್ ಯಾತ್ರೆ ಸುಗಮವಾಗಿ ನಡೆಸುವ ವ್ಣವಸ್ಥೆ ಕಲ್ಪಿಸಲು ಮುಂದಾಗಿರುವುದು ಮಾತ್ರವಲ್ಲದೆ ಕುಂದು ಕೊರತೆಗಳನ್ನು ಸ್ವೀಕರಿಸಿ ಸೇವೆಯನ್ನು ಇನ್ನಷ್ಟು ಉತ್ತಮ ಪಡಿಸಲು ಹಜ್ ಮಿಷನ್ ನಿರ್ಧರಿಸಿದೆ

ಮಾಜಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಾಂಪಿಯನ್ ಪರುಪಳ್ಳ ಕತ್ಯಪ್ ಫ ೈನಲ್ಲ್ ಪ್ರವೇಶಿಸಿದ್ದಾರೆ ಇಂದು ನಡೆದ ಪುರುಪರ ಸಿಂಗಲ್ಲ್ ಸೆಮಿಫ

ನಾಳೆ ನಡೆಯಲಿರುವ ಫ್ಲಿನಲ್ ಪಂದ್ಲದಲ್ಲಿ ಅವರು ಚೀನಾದ ಲಿ ಶಿಫ್ಲೆಂಗ್ ವಿರುದ್ದ ಸೆಣಸಲಿದ್ದಾರೆ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ನಿನ್ನೆ ತನ್ನ ಕೊನೆಯ ಲೀಗ್ ಪಂದ್ಯವನ್ನಾಡಿದ ಭಾರತ ಶ್ರೀಲಂಕಾ ತಂಡವನ್ನು ಏಳು ವಿಕೆಟ್ಗಳಿಂದ ಪರಾಭವಗೊಳಿಸಿದೆ

ಇದರೊಂದಿಗೆ ವಿಶ್ವಕಪ್ ಸೆಮಿಫ್ಲಿನಲ್ ಪಂದ್ಯಗಳಗೆ ವೇದಿಕೆ ಸಿದ್ದಗೊಂಡಿದೆ

ೈನಲ್ಸ್ನಲ್ಲಿ ನಾಲ್ಕನೇ ಸ್ವಾನದಲ್ಲಿರುವ ನ್ಯೂಜಿ ಲ್ಯಾಂಡ್ ತಂಡವನ್ನು ಎದುರಿಸಲಿದೆ